ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್

ಹಿಂಸಾಚಾರ ಮತ್ತು ಗಡಿಯಾಚೆಗಿನ ಭಯೋತಾದನೆಯಿಂದ ಮುಕ್ಕ ವಾತಾವರಣ ನಿರ್ಮಿಸುವುದು ಇಂದಿನ ಮಹತ್ವದ ಕಾರ್ಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಜಮ್ನ ಕಾಶ್ನೀರ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಸ್ ಟ್ರಂಪ್ ಅವರೊಂದಿಗೆ ದೂರವಾಣಿ ಮೂಲಕ ನಿನ್ನೆ ನಡೆಸಿದ ಉನ್ನತ ಮಟ್ಟದ ಮಾತುಕತೆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಈ ವಿಷಯ ತಿಳಿಸಿದ್ದಾರೆ ಜಮ್ನ ಕಾತ್ನೀರ ಪ್ರಾಂತ್ಯದಲ್ಲಿ ಕೆಲವು ನಿರ್ದಿಷ್ನ ನಾಯಕರು ನಡೆಸುತ್ತಿದ್ದ ಚಟುವಟಿಕೆಗಳು ಭಾರತ ವಿರೋಧಿ ಹಿಂಸಾಚಾರದಿಂದ ಕೂಡಿತ್ತಲ್ಲದೆ ದೇಶ ಹಾಗೂ ಪ್ರಾದೇಶಿಕ ಶಾಂತಿಗೆ ಭಂಗ ತರುವಂತಹದ್ದಾಗಿತ್ತು ಎಂದು ಅವರು ಹೇಳದ್ದಾರೆ ಕಳೆದ ಕೆಲವು ದಿನಗಳಿಂದ ಭಾರತ ಸರ್ಕಾರ ಕೈಗೊಂಡಿರುವ ಕ್ರಮಗಳಿಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಪ್ರಧಾನಮಂತ್ರಿ ಇಮ್ರಾನ್ ಬಾನ್ ನೀಡಿರುವ ಪ್ರಚೋದನಾಕಾರಿ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ವ್ಯಕ್ತಪಡಿಸಿರುವ ಭಯೋತ್ವಾದನೆ ವಿರೋಧಿ ಮಾತುಗಳು ಮಹತ್ವ ಪಡೆದುಕೊಂಡಿವೆ ಭಾರತ ಮತ್ತು ಅಮೆರಿಕ ನಾಯಕರ ನಡುವಿನ ಮಾತುಕತೆ ಸಂದರ್ಭದಲ್ಲಿ ಉಭಯ ರಾಷ್ಷಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ವ್ಯದ್ನಿಪಡಿಸುವ ಕುರಿತು ಚರ್ಚಿಸಲಾಯಿತು

ಎರಡೂ ರಾಷ್ಗಗಳ ನಡುವೆ ವಹಿವಾಟು ವ್ಯಧಿಗೆ ಸಂಬಂಧಿಸಿದಂತೆ ಭಾರತದ ವಾಣಿಜ್ಞ ಸಚಿವರು ಹಾಗೂ ಅಮೆರಿಕದ ವಹಿವಾಟು ಶ್ರತಿನಿಧಿಗಳ ನಡುವೆ ಆದಷ್ಟು ಶೀಘ್ರ ಮಾತುಕತೆ ನಡೆಯಲಿದೆ ಎಂಬ ಆಶಾಭಾವನೆಯನ್ನು ಶ್ರಧಾನಿ ಮೋದಿ ವ್ಯಕ್ತಪಡಿಸಿದರು ನಂತರ ನಡೆದ ಬೆಳವಣಿಗೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಸ್ ಟ್ರಂಪ್ ಪಾಕಿಸ್ತಾನ ಪ್ರಧಾನಮಂತ್ರಿ ಇಮ್ತಾನ್ ಖಾನ್ ಅವರೊಂದಿಗೆ ಮಾತುಕತೆ ನಡೆಸಿ ಜಮ್ತು ಕಾತ್ೀರದಲ್ಲಿ ಬಿಗುವಿನ ಪರಿಸ್ತಿತ ಶಮನಗೊಳಿಸುವ ಹಾಗೂ ಭಾರತದೊಂದಿಗೆ ಸಂಬಂಧ ಸುಧಾರಿಸುವ ಕುರಿತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಸಂಗೀತ ಸಂಯೋಜಕ ಖಯಾಂ ನಿಧನಕ್ಕೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಖಯಾಂ ಅವರ ಸಂಗೀತ ಲಕ್ಷಾಂತರ ಅಭಿಮಾನಿಗಳನ್ನು ಆಕರ್ಷಿಸಿತ್ತಲ್ಲದೆ ಅವರ ಸಂಗೀತ ಸಂಯೋಜನೆ ಬಹಳ ಕಾಲದವರೆಗೆ ಸ್ನಿಸುವಂತಹದ್ದಾಗಿದೆ ಎಂದು ರಾಷ್ಷಪತಿ ತಮ್ನ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ತ್ರೀನಗರದಲ್ಲಿ ನಿನ್ನೆ ಹಿರಿಯ ಅಧಿಕಾರಿಗಳೊಂದಿಗೆ ಸುದ್ಲಿಗೋಷ್ನಿಯಲ್ಲಿ ಮಾತನಾಡಿದ ವಾರ್ತಾ ಇಲಾಖೆ ನಿರ್ದೇಶಕ ಡಾ ಸೈಯದ್ ಸೆಪರಿಶ್ ಅಸ್ಸರ್ ಶಾಲೆಗಳ ಪುನರಾರಂಭ ವಿಷಯ ಪ್ರಕಟಿಸಿದರು ಪುನರಾರಂಭಗೊಂಡಿರುವ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಿಬ್ಲಂದಿ ಉಪಸ್ಥಿತರಿರುವುದು ಸ್ಪೂರ್ತಿದಾಯಕವಾಗಿದ್ದು ಈ ಹಿನ್ನೆಲೆಯಲ್ಲಿ ಕಾತ್ನೀರ ಕಣಿವೆಯಾದ್ಯಂತ ಮಾಧ್ಯಮಿಕ ಶಾಲೆಗಳನ್ನು ನಾಳೆಯಿಂದ ಪುನರಾರಂಭಿಸುವ ನಿರ್ಧಾರ ಕೈಗೊಳ್ಳಲಾಯಿತು ಎಂದು ಅವರು ತಿಳಿಸಿದರು

ಚಂದ್ರಯಾನ ನೌಕೆಯಲ್ಲಿನ ದ್ರವ ಇಂಧನ ಇಂಜಿನ್ ಚಾಲನೆ ಮಾಡುವ ಮೂಲಕ ನೌಕೆಯನ್ನು ಚಂದ್ರನ ಪರಿಚ್ರಮಣ ಕಕ್ಷೆಗೆ ಸ್ಥಾಪಿಸುವಲ್ಲಿ ಇಸ್ತೋ ಮೈಲಿಗಲ್ಲು ಸಾಧಿಸಿದೆ

ಅರುಣಾಚಲ ಪ್ರದೇಶದಳ್ಲಿನ ನಾಗರಿಕ ವಿಮಾನಯಾನ ವ್ಯವಸ್ಥೆ ಪುನರ್ ಪರಿತೀಲನೆ ಸಂದರ್ಭದಲ್ಲಿ ಸಚಿವರು ಮುಖ್ಯ ಕಾರ್ಯದರ್ಶಿ ನರೇಶ್ ಕುಮಾರ್ ಅವರದೊಂದಿಗಿನ ವೀಡಿಯೋ ಸಂವಾದ ಸಂದರ್ಭದಲ್ಲಿ ಹೊಲೋಂಗಿ ವಿಮಾನ ನಿಲ್ಲಾಣ ಕುರಿತು ಪ್ರಕಟಣೆ ನೀಡಿದರು

ಲೋಹಿತ್ ಜಿಲ್ಲೆಯ ತೇಜು ವಿಮಾನ ನಿಲ್ಲಾಣದ ಕಾರ್ಯಾಚರಣೆಗೆ ಭಾರತೀಯ ವಿಮಾನ ನಿಲ್ಲಾಣ ಪ್ರಾಧಿಕಾರ ಈಗಾಗಲೇ ಅನುಮತ ನೀಡಿದ್ಲು ಪ್ರಾದೇಶಿಕ ಸಂಪರ್ಕ ಯೋಜನೆಯಡಿ ತೇಜು ಗುವಾಹಟಿ ಮತ್ತು ತೇಜು ಜೊರ್ಡಾಟ್ ನಡುವೆ ವಿಮಾನಯಾನ ಈ ವರ್ಷದಲ್ಲೇ ಆರಂಭವಾಗಲಿದೆ ಎಂದು ಸಚಿವ ಪುರಿ ತಿಳಿಸಿದರು

ಎಸ್ ಯಡಿಯೂರಪ್ಪ ಇಂದು ತಮ್ನ ಸಚಿವ ಸಂಪುಟವನ್ನು ವಿಸ್ತರಿಸಿದರು ರಾಜಭವನದ ಗಾಜಿನಮನೆಯಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ವಜೂಭಾಯ್ ವಾಲಾ ನೂತನ ಸಚಿವರಿಗೆ ಅಧಿಕಾರ ಮತ್ತು ಗೌಷ್ಣತೆಯ ಪ್ರಮಾಣವಚನ ಬೋಧಿಸಿದರು ಮಂತ್ರಿಮಂಡಲ ಸೇರ್ಪಡೆಗೊಂಡವರಲ್ಲಿ ಗೋವಿಂದ ಕಾರಜೋಳ ಡಾ

ಈಶ್ವರಪ್ಪ ಆರ್ ಅಶೋಕ ಜಗದೀಶ್ ಶೆಟ್ಟರ್ ಬಿ ತ್ರೀರಾಮುಲು ಎಸ್ ಸುರೇಶ್ ಕುಮಾರ್ ಎ ಸೋಮಣ್ಣ ಸಿ ಟಿ ರವಿ ಬಸವರಾಜ ಜೊಮ್ನಾಯಿ ಕೋಟಾ ತ್ರೀನಿವಾಸ ಪೂಜಾರಿ ಜೆ

ಮಾಧುಸ್ವಾಮಿ ಸಿ

ಪಾಟೀಲ್ ಎಚ್ ನಾಗೇಶ್ ಪ್ರಭು ಚೌಹಾಣ್ ಮತ್ತು ಶತಿಕಲಾ ಅಣ್ನಾ ಸಾಹೇಬ್ ಜೊಲ್ಲ ಸೇರಿದ್ದಾರೆ

ಕೇಂದ್ರ ಗ್ಯಹಸಚಿವಾಲಯ ಈ ಸಂಬಂಧ ನಿನ್ನೆ ಆದೇಶವೊಂದನ್ನು ಹೊರಡಿಸಿದ್ಲು

ಈ ಲೋಪದೋಷವನ್ನು ಸರಿಪಡಿಸಿ ಕೇಂದ್ರ ಗ್ರಹ ಸಚಿವಾಲಯ ಆದೇಶ ಹೊರಡಿಸಿದೆ ಕೇಂದ್ರೀಯ ಮೀಸಲು ಹೊಲೀಸ್ ಪಡೆ ಗಡಿ ಭದ್ರತಾ ಪಡೆ ಭಾರತ ಟಿಬೆಟ್ ಗಡಿ ಹೊಲೀಸ್ ಪಡೆ ಮತ್ತು ಸಶಸ್ನ ಗಡಿ ಪಡೆಗಳ ಸಿಬ್ಲಂದಿಯ ನಿವೃತ್ತಿ ವಯೋಮಾನದಲ್ಲಿ ಅಂತರವಿತ್ತು

ದೇಶದ ವಿವಿಧೆಡೆ ರಾಜೀವ್ಗಾಂಧಿ ಸ್ತರಣಾರ್ಥ ಹಲವು ಕಾಯಕ್ರಮಗಳನ್ನು ಹಮ್ನಿಕೊಳ್ಳಲಾಗಿದೆ ರಾಜೀವ್ ಗಾಂಧಿ ಅವರಿಗೆ ಪ್ರಧಾನಿ ನರೇಂದ್ರಮೋದಿ ಮಾಜಿ ಪ್ರಧಾನಿ ಡಾ ಮನ್ಮೋಹನ್ ಸಿಂಗ್ ಎಐಸಿಸಿ ಹಂಗಾಮಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಸೇರಿದಂತೆ ಅನೇಕ ಗಣ್ಣರು ಶ್ರದ್ಗಾಂಜಲಿ ಸಲ್ಲಿಸಿದ್ದಾರೆ

ಕಾಣೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಈ ಮಧ್ಯೆ ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿ ಭಾರೀ ಮಕೆಯಿಂದಾಗಿ ಒಬ್ಬರು ಮೃತಪಟ್ಲದ್ದು

ಚಂಬಾ ಕುಲ್ಲು ಶಿಮ್ಲಾ ಸಿರ್ಮೌರ್ ಮತ್ತು ಸೋಲಾನ್ ಜಿಲ್ಲೆಗಳಲ್ಲಿ ಭಾರೀ ಮಳೆಯಿಂದ ಜನಜೀವನ ಭಾದಿತವಾಗಿದೆ

ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿವೆ ರಾಜಧಾನಿ ದೆಹಲಿಯ ಪೂರ್ವ ಭಾಗದಲ್ಲಿ ಯಮುನಾ ನದಿ ಅಪಾಯಮಟ್ಟ ಮೀರಿ ಹರಿಯುತ್ತಿದ್ದು ನಿಗಮ್ಬೋಧ್ ಫಾಟ್ ಭಾಗಶಃ ಜಲಾವೃತಗೊಂಡಿದೆ